ಆಸ್ತೇಲಿಯಾದ ಸಿಡ್ಡಿಯ ಪರಮಾಟದಲ್ಲಿ ನಿರ್ಮಿಸಿರುವ ಮಹಾತ್ಮ ಗಾಂಧಿ ಪ್ರತಿಮೆಯನ್ನು ರಾಷ್ಟ ಪತಿ ರಾಮನಾಥ್ ಕೋವಿಂದ್ ಇಂದು ಲೋಕಾರ್ಪಣೆ

ರಾಜಸ್ಡಾನ ಮತ್ತು ತೆಲಂಗಾಣ ವಿಧಾನಸಭೆ ಚುನಾವಣೆ ನಾಮಪತ್ರ ಹಿಂತೆಗೆದುಕೊಳ್ಳಲು ಇಂದು ಕೊನೆಯ ದಿನ

ತೆಲಂಗಾಣ ವಿಧಾನಸಭಾ ಚುನಾವಣೆ ಎರಡು ದಿನ ಕೇಂದ್ರ ಚುನಾವಣಾ ಆಯೋಗದಿಂದ ಪೂರ್ವ ಸಿದ್ದತೆ ಪರಿಶೀಲನೆ

ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಎರಡು ದಿನಗಳ ಭೇಟಿಗಾಗಿ ಲಾವೋಸ್ಗೆ ಪ್ರಯಾಣ ಭಾರತ ಲಾವೋಸ್ ನಡುವೆ ಜಂಟಿ ದ್ವಿಪಕ್ಷೀಯ ಸಹಕಾರ ಸಭೆಯಲ್ಲಿ ಭಾಗಿ

ಭಾರತ ಇಡೀ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ರಾಷ್ಟ್ರವಾಗಿದೆ ಹಾಗೂ ಬಂಡವಾಳ ಹೂಡಬಯಸುವ ಜಾಗತಿಕ ಹೂಡಿಕೆದಾರರ ವಿಶ್ವಾಸ ಗಳಿಸಿದೆ ಹೀಗಾಗಿ ಭಾರತದಲ್ಲಿ ಬಂಡವಾಳ ಹೊಡಬೇಕು ಎಂದು ಆಸ್ಟ್ರೇಲಿಯಾದಲ್ಲಿರುವ ಭಾರತೀಯ ಸಮುದಾಯಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕರೆ ನೀಡಿದ್ದಾರೆ ಭಾರತದ ಮೇಲೆ ವಿಶ್ವದ ಜನತೆ ಹೂಡಿಕೆಗೆ ಉತ್ಪುಕರಾಗಿದ್ದು ಆಸ್ತ್ರೇಲಿಯಾದ ಉದ್ದಿಮೆದಾರರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆಗೆ ವಿಪುಲ ಅವಕಾಶಗಳಿವೆ ಎಂದು ಮುಕ್ತ ಆಹ್ವಾನ ನೀಡಿದರು

ಇದಕ್ಕೂ ಮುನ್ನ ಆಸ್ಕ್ರೇಲಿಯಾದ ಪ್ರವಾಸದ ಮೊದಲ ದಿನ ಸಿದ್ವಿಯ ಐಡ್ ಪಾರ್ಕ್ನಲ್ಲಿರುವ ಅಂಜಾಕ್ ಸ್ಮಾರಕಕ್ಕೆ ಭೇಟಿ ನೀಡಿದ್ದರು

ಕೋವಿಂದ್ ಅವರು ಸ್ಮಾರಕದ ಮೇಲೆ ಪುಷ್ಪಗುಚ್ಚವಿರಿಸಿ ಯುದ್ದದಲ್ಲಿ ಮಡಿದ ಯೋಧರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು ರಾಮನಾಥ್ ಕೋವಿಂದ್ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಸ್ಕಾಟ್ ಮೊರಿಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಕೆಲವು ಒಪ್ಸಂದಗಳಿಗೆ ಸಹಿ ಹಾಕುವ ನಿರೀಕ್ಷೆಯಿದೆ ರಾಷ್ಮಪತಿಯವರಿಗೆ ಗೌರವ ವಂದನೆ ಸಲ್ಲಿಸುವ ಕಾರ್ಯಕ್ರಮವು ನಿಗದಿಯಾಗಿದೆ ಆಸ್ವೇಲಿಯಾದ ಸಿಡ್ಡಿಯ ಪರಮಾಣನಲ್ಲಿ ನಿರ್ಮಿಸಿರುವ ಮಹಾತ್ಮ ಗಾಂಧಿ ಪ್ರತಿಮೆಯನ್ನು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಇಂದು ಲೋಕಾರ್ಪಣೆ ಮಾಡಿದರು ಭಾರತೀಯ ಮೂಲದ ಸಮುದಾಯದವರು ಹಾಗೂ ಆಸ್ಟೇಲಿಯಾದ ಪ್ರಧಾನಿ ಸ್ಕಾಟ್ ಮಾರಿಸನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದಕ್ಷಿಣ ಕಾಶ್ಮೀರದ ಕುಲ್ಗಾಂ ಜಿಲ್ಲೆಯಲ್ಲಿ ಇಂದು ಬೆಳಗಿನಜಾವ ಭದ್ರತಾ ಪಡೆ ಮತ್ತು ಭಯೋತ್ವಾದಕರ ನದುವೆ ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಮಹಿಳೆ ಗಾಯಗೊಂಡಿದ್ದಾರೆ ಎಂದು ಭದ್ರತಾ ಪಡೆ ಅಧಿಕಾರಿಗಳು ತಿಳಿಸಿದ್ದಾರೆ ಭದ್ರತಾ ಪಡೆಯ ಸೇನಾ ಶಿಬಿರದ ಮೇಲೆ ಭಯೋತ್ವಾದಕರು ಮನ ಬಂದಂತೆ ಗುಂಡು ಹಾರಿಸಿದ ಪರಿಣಾಮ ಭದ್ರತಾ ಪದೆ ಪ್ರತಿ ದಾಳಿ ನಡೆಸಿತು

ಶಂಕಿತ ಉಗ್ರರು ಗುಂಡಿನ ದಾಳಿಯ ನಂತರ ಪರಾರಿಯಾಗಿದ್ದಾರೆ ಎಂದು ಶಂಕಿಸಲಾಗಿದೆ ದೆಹಲಿಯ ಬಿಜೆಪಿ ಮುಖ್ಯಸ್ದ ಸಂಸದ ಮನೋಜ್ ತಿವಾರಿ ಅವರ ಮೇಲೆ ಕಳೆದ ಡಿಸೆಂಬರ್ನಲ್ಲಿ ಸಲ್ಲಿಸಿದ್ದ ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಮುಕ್ತಾಯಗೊಳಿಸಿದೆ ನ್ಯಾಯಮೂರ್ತಿ ಮದನ್ ಬಿ ಲೋಕೂರ್ ಸಮೀದ್ ತಿವಾರಿ ನೇತೃತ್ವದ ವಿಭಾಗೀಯ ಪೀಠ ಪ್ರಕರಣವನ್ನು ಕೈಗೆತ್ತಿಕೊಂಡು ಬಿಜೆಪಿ ಸಂಸದ ಮನೋಜ್ ತಿವಾರಿ ಅವರ ಪ್ರಕರಣವನ್ನು ಮುಕ್ತಾಯಗೊಳಿಸಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರಕ್ನಾಗಿ ಇಂದು ತೆಲಂಗಾಣದ ನಿಜಾಮಾಬಾದ್ ವಾರಂಗಲ್ ಹಾಗೂ ಹೈದರಾಬಾದ್ನಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ

ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಬರುವ ಭಾನುವಾರದಂದು ಚುನಾವಣಾ ನಿಮಿತ್ತ ಹಲವು ಸಭೆಗಳನ್ನು ತೆಲಂಗಾಣದಲ್ಲಿ ನಡೆಸಲಿದ್ದಾರೆ

ಅವುಗಳನ್ನು ಈ ವಿಶೇಷ ಸಂಚಿಕೆಯಲ್ಲಿ ತಾವು ಇತರ ಜನರೊಂದಿಗೆ ಹಂಚಿಕೊಳ್ಳಬಯಸುವುದಾಗಿ ಪ್ರಧಾನಮಂತ್ರಿಗಳು ಮನವಿ ಮಾಡಿದ್ದಾರೆ

ಮುಂಬರುವ ವಿಧಾನಸಭೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ಬದಲಾಗಿ ಮತಪತ್ರ ಬಳಕೆ ಮಾಡಲು ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಬೇಕು ಎಂಬ ಸಾರ್ವಜನಿಕ ಹಿತಾಸಕ್ತಿ ರಿಟ್ ಅರ್ಜಿಯನ್ನು ಇಂದು ಸುಪ್ರೀಂಕೋರ್ಟ್ ವಜಾಗೊಳಿಸಿದೆ ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ವಿಭಾಗೀಯ ಪೀಠ ಎನ್ಜಿಒ ಸಂಘಟನೆ ಸಲ್ಲಿಸಿದ್ದ ಮನವಿಯನ್ನು ತಳ್ಳಿಹಾಕಿದೆ ರಾಜಸ್ಥಾನ ಹಾಗೂ ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಹಿಂಪಡೆಯಲು ಇಂದು ಕಡೆಯ ದಿನವಾಗಿದೆ ಸೋಮವಾರ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿತ್ತು ಮಂಗಳವಾರ ನಾಮಪತ್ರಗಳ ಪರಿಶೀಲನೆ ನಡೆದಿತ್ತು

ಪಿ ರಾವತ್ ಅಧ್ಯಕ್ಷತೆಯಲ್ಲಿ ತೆಲಂಗಾಣಕ್ಕೆ ಭೇಟಿ ನೀಡಲಿದೆ ಚುನಾವಣೆಗಾಗಿ ರಾಜ್ಯ ಸರ್ಕಾರ ಜಿಲ್ಲಾ ಚುನಾವಣಾ ಆಯೋಗ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಡೆಯುತ್ತಿರುವ ಚುನಾವಣಾ ಸಿದ್ದತೆಯನ್ನು ಪರಿಶೀಲಿಸಲಿದೆ ಚುನಾವಣಾ ಆಯೋಗವು ಆ ರಾಜ್ಯದ ಎಲ್ಲಾ ರಾಷ್ಟೀಯ ಹಾಗೂ ಪ್ರಾದೇಶಿಕ ಪಕ್ಷಗಳೊಂದಿಗೆ ಸಭೆ ನಡೆಸಲಿದೆ ದಿವ್ಯಾಂಗರಿಗೆ ಮತದಾನಕ್ಕೆ ಅನುವು ಮಾಡಿರುವ ಬಗ್ಗೆಯೂ ಆಯೋಗ ಪರಿಶೀಲನೆ ನಡೆಸಲಿದೆ ಮಧ್ಯಪ್ರದೇಶ ರಾಜಸ್ತಾನ ಮತ್ತು ಮಿಜೋರಾಂ ರಾಜ್ಯಗಳಲ್ಲಿ ಚುನಾವಣಾ ಪ್ರಚಾರ ತೀವ್ರವಾಗಿ ನಡೆಯುತ್ತಿದೆ ಮಧ್ಯಪ್ರದೇಶದಲ್ಲಿ ಹಲವು ರಾಜಕೀಯ ಪಕ್ಷಗಳ ನಾಯಕರು ಬಿರುಸಿ ಪ್ರಚಾರ ನಡೆಸಿದರು ಈ ನಡುವೆ ಮಿಜೋರಾಂನಲ್ಲಿ ಪೋಸ್ವಲ್ ಬ್ಯಾಲಟ್ ಮೂಲಕ ಮತ ಚಲಾಯಿಸುವ ಅವಧಿಯನ್ನು ಒಂದು ದಿನದ ಮಟ್ಟಿಗೆ ವಿಸ್ತರಿಸಿ ಚುನಾವಣೆ ಆಯೋಗ ಆದೇಶ ಹೊರಡಿಸಿದೆ ಇಂದು ಸಂಜೆಯವರೆಗೆ ಪೋಸ್ಟಲ್ ಬ್ಯಾಲಟ್ ಮೂಲಕ ಮತ ಚಲಾಯಿಸಬಹುದು

ಮುಖ್ಯ ಚುನಾವಣೆ ಆಯುಕ್ತ ಒ

ರಾವತ್ ನೇತೃತ್ವದ ತಂಡ ಇಂದು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದು ಚುನಾವಣೆ ಸಿದ್ದತೆಗಳ ಕುರಿತು ಪರಿಶೀಲನೆ ನಡೆಸಲಿದೆ ಎರಡು ದಿನಗಳ ಕಾಲ ಚುನಾವಣೆ ಆಯುಕ್ತರ ತಂಡ ತೆಲಂಗಾಣದಲ್ಲಿ ಪರಿಶೀಲನೆ ನಡೆಸಲಿದೆ ಈ ನದುವೆ ತೆಲುಗುದೇಶಂ ಪಕ್ಷ ಚುನಾವಣೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ

ಮಧ್ಯಪ್ರದೇಶದಲ್ಲಿ ಕಾನೂನು ಸುವ್ಯವಸ್ದೆ ಸೇರಿದಂತೆ ಹಲವಾರು ವಿಚಾರಗಳ ಕುರಿತು ಚುನಾವಣಾ ಆಯೋಗ ನಿನ್ನೆ ಸಮಾಲೋಚನೆ ನಡೆಸಿತು ಭೂಪಾಲ್ ದತ್ತಶಿವಪುರಿ ಮೊರೆನಾಬಿಂಡಿ ಪ್ರದೇಶದಲ್ಲಿ ವೆಚ್ಚ ವೀಕ್ಷಕರು ಅಧಿಕಾರಿಗಳ ಜತೆ ಚರ್ಚೆ ನಡೆಸಿದರು ಕೇಂದ್ರ ಮುಖ್ಯ ಚುನಾವಣಾ ಉಪಆಯುಕ್ತ ಚಂದ್ರಭೂಷಣ್ ಕುಮಾರ್ ಹಾಗೂ ನಿರ್ದೇಶಕ ವಿಕ್ರಂ ಬಾತ್ರಾ ನೇತ್ವತ್ನದ ನಿಯೋಗ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಗಳ ಜತೆ ಒಂದು ದಿನ ಸುದೀರ್ಘ ಸಮಾಲೋಚನೆ ನಡೆಸಿ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ನೀಡಿತು ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ರಾಜ್ಯದಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡು ತಮ್ಮ ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ನಡೆಸುತ್ತಿದ್ದಾರೆ ವಿದೇಶಾಂಗ ವ್ಯವಹಾರ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಇಂದು ಲಾವೋಗೆ ಎರಡು ದೇಶಗಳ ಅಧಿಕೃತ ಭೇಟಿಗೆ ತೆರಳಲಿದ್ದಾರೆ

ಮಾಹಿತಿ ತಂತ್ರಜ್ಞಾನ ಇಂಧನ ವಿಜ್ಞಾನ ಗಣಿಕಾರಿಕೆ ಕೃಷಿ ಮತ್ತು ರಕ್ಷಣಾ ವಲಯಕ್ಕೆ ಸಂಬಂಧಿಸಿದಂತೆ ಹಲವು ಒಡಂಬಡಿಕೆಗೆ ಸಹಿ ಹಾಕುವ ನಿರೀಕ್ಷೆ ಇದೆ ಲಾವೋಸ್ನಲ್ಲಿ ಭಾರತೀಯ ಉದ್ದಿಮೆದಾರರ ಜತೆ ವಿದೇಶಾಂಗ ವ್ಯವಹಾರ ಸಚಿವೆ ಸುಷ್ಮಾ ಸ್ವರಾಜ್ ಸಮಾಲೋಚನೆ ನಡೆಸಲಿದ್ದಾರೆ ತಮಿಳುನಾಡಿನಲ್ಲಿ ಗಜ ಚಂಡಮಾರುತದಿಂದ ಹಾನಿಗೀಡಾಗಿರುವ ಜಿಲ್ಲೆಗಳಿಗೆ ಅಗತ್ಯ ನೆರವು ನೀಡುವ ಕುರಿತಂತೆ ರಾಜ್ಯ ಸರ್ಕಾರಿ ನೌಕರರು ಎನ್ಜಿಒ ಸಂಘಟನೆ ಉದ್ದಿಮೆದಾರರು ಸಹಾಯ ನೀಡಬೇಕು ಎಂದು ತಮಿಳುನಾಡಿನ ಕಂದಾಯ ಸಚಿವ ಆರ್

ಉದಯಕುಮಾರ್ ಮನವಿ ಮಾಡಿದ್ದಾರೆ ಇಂದು ನವದಿಲ್ಲಿಯಲ್ಲಿ ನಡೆಯುತ್ತಿರುವ ವಿಶ್ವ ಬಾಕ್ಪಿಂಗ್ ಚಾಂಪಿಯನ್ಷಿಪ್ನಲ್ಲಿ ಭಾರತದ ಮೇರಿ ಕೋಮ್ ಮತ್ತು ಲವ್ನಿನಾ ಬೊರ್ಗೊಹೇನ್ ಸೆಮಿಫೈನಲ್ನಲ್ಲಿ ಸೆಣಸಲಿದ್ದಾರೆ

ಲವ್ಷಿನಾ ಸೇರಿದಂತೆ ಇತರೆ ಮೂವರು ಭಾರತೀಯ ಬಾಕ್ಸಿಂಗ್ ಪಟುಗಳು ಪದಕವನ್ನು ಖಚಿತಪದಿಸಿದ್ದಾರೆ ಸೋನಿಯಾ ಚಹಾಲ್ ಮತ್ತು ಸಿಮ್ರನ್ಜಿತ್ ಕೌರ್ ಕೂಡ ಸೆಮಿಫೈನಲ್ ತಲುಪಿದ್ದಾರೆ ನಾಳಿ ನಡೆಯಲಿರುವ ನಾಲ್ನರ ಫೆಟ್ರದ ಹೋರಾಟದಲ್ಲಿ ಇಬ್ಬ ರೂ ಸೆಣಸಲಿದ್ದಾರೆ